ಪುಲ್ನಾಮ ಉಗ್ರರ ದಾಳಿಯಲ್ಲಿ ಹುತಾತ್ಸರಾದ ಯೋಧರಿಗೆ ದೇಶದ ಕಣ್ನೇರ ವಿದಾಯ ಬಿಜೆಪಿ ವತಿಯಿಂದ ದೇಶಾದ್ಯಂತ ಜೆಲ್ಲಾ ಕೇಂದ್ರಗಳಲ್ಲಿ ಇಂದು ಶ್ರದ್ದಾಂಜಲಿ ಸಭೆ

ಜೈಸೇ ಮೊಹಮ್ನದ್ ಉಗ್ರ ಸಂಘಟನೆ ನಡೆಸಿದ ಮಲ್ತಾಮ ದಾಳಿಯಲ್ಲಿ ಇಸ್ಲಾಮಾಬಾದ್ನ ಪಾತ್ರದ ಬಗ್ಗೆ ಅರಬ್ ದೇಶಗಳ ಮುಖ್ಯಸ್ಥರಿಗೆ ಭಾರತದಿಂದ ವಿವರಣೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ

ಕರೋಲ್ ಬಾಗ್ ಹೋಟೆಲ್ ಅಗ್ನಿ ದುರಂತ ದೆಹಲಿ ಹೊಲೀಸರಿಂದ ಹೋಟೆಲ್ ಮಾಲೀಕನ ಬಂಧನ

ಮಲ್ವಾಮ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರಿಗೆ ದೇಶಾದ್ಯಂತ ಅವರ ತವರು ರಾಜ್ಯಗಳಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕಣ್ಣೀರ ವಿದಾಯದೊಂದಿಗೆ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು ಹಲವು ಕೇಂದ್ರ ಸಚಿವರು ನಾಯಕರು ಮತ್ತು ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಹುತಾತ್ತರಿಗೆ ಗೌರವ ಸಲ್ಲಿಸಿದರು

ಅದೇ ರೀತಿ ಉತ್ತರಾಖಂಡದ ಇಬ್ಬರು ಹುತಾತ್ಕರಿಗೆ ಹರಿದ್ವಾರ ಮತ್ತು ಬಾತ್ಮಿಯಾ ಎಂಬಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು ಿಪಂಜಾಬ್ನಲ್ಲಿ ನಾಲ್ವರು ಹುತಾತ್ಮ ಯೋಧರಿಗೆ ಭಾರೀ ಜನಸ್ತೋಮದ ನಡುವೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿದಾಯ ಹೇಳಲಾಯಿತು

ಬಿಹಾರದಲ್ಲಿ ಇಬ್ಬರು ಹುತಾತ್ಮ ಯೋಧರಿಗೆ ನಿನ್ನೆ ಸಂಜೆ ಫತುಹಾ ಮತ್ತು ಕಹಲಂಗೋನ್ನ ಗಂಗಾನದಿ ತೀರದಲ್ಲಿ ಅಂತ್ಯಸಂಸ್ಕಾರ ನೆರವೇರಿತು ಜಾರ್ಖಂಡ್ನಲ್ಲಿ ಸಿಆರ್ಪಿಎಫ್ ಹುತಾತ್ಮ ಯೋಧ ವಿಜಯ್ ಸೋರಂಗ್ ಅವರ ಅಂತ್ಯ ಸಂಸ್ಕಾರ ಅವರ ಸ್ವಗ್ರಾಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು ಜಾರ್ಖಂಡ್ ರಾಜ್ಯಪಾಲ ದ್ರೌಪದಿ ಮುರ್ಮು ಮುಖ್ಕಮಂತ್ರಿ ರಘುಬರ್ ದಾಸ್ ಕೇಂದ್ರ ಸಚಿವ ಜಯಂತ್ ಸಿನ್ಹಾ ಸೇರಿದಂತೆ ಪಲವು ಗಣ್ಕರು ಬೃಪತ್ ಸಂಚ್ಕೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಹುತಾತ್ಮ ಯೋಧನಿಗೆ ಗೌರವ ನಮನ ಸಲ್ಲಿಸಿದರು ಇನ್ನು ಒಡಿತಾದಲ್ಲಿ ಇಬ್ಬರು ಸಿಆರ್ಪಿಎಫ್ನ ಹುತಾತ್ಮ ಯೋಧರ ಅಂತ್ಯ ಸಂಸ್ಕಾರ ಸಾವಿರಾರು ಗ್ರಮಸ್ಥರ ಸಮ್ಮಖದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು ಕೇರಳದ ಹುತಾತ್ಮ ಯೋಧ ವಿ

ವಸಂತ್ ಕುಮಾರ್ ಅವರ ಅಂತ್ಯ ಸಂಸ್ಕಾರ ಅವರ ಸ್ವಗ್ರಾಮದಲ್ಲಿ ನಡೆದಿದ್ದು ಕೇಂದ್ರ ಸಚಿವ ಕೆ

ತಮಿಳುನಾಡಿನಲ್ಲಿ ಇಬ್ಬರು ಯೋಧರ ಅಂತ್ಯ ಸಂಸ್ಕಾರದಲ್ಲಿ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಪೊನ್ ರಾಧಾಕೃಷ್ಣನ್ ಭಾಗವಹಿಸಿ ಗೌರವ ಸಲ್ಲಿಸಿದರು ಸಾವಿರಾರು ಸಾರ್ವಜನಿಕರು ಕೂಡ ಹುತಾತ್ಮ ಯೋಧರಿಗೆ ಕಣ್ಣೇರ ವಿದಾಯ ನೀಡಿದರು ಮಲ್ವಾಮ ಉಗ್ರರ ದಾಳಿಯಲ್ಲಿ ವೀರಮರಣ ಹೊಂದಿದ ಸಿಆರ್ಪಿಎಫ಼್ ಯೋಧರಿಗೆ ಗೌರವ ನಮನ ಸಲ್ಲಿಸಲು ಬಿಜೆಪಿ ಇಂದು ದೇಶಾದ್ಯಂತ ಶ್ರದ್ದಾಂಜಲಿ ಸಭೆಗಳನ್ನು ಆಯೋಜಿಸಿದೆ ಪಕ್ಷದ ಚುನಾಯಿತ ಸದಸ್ಕರು ಮತ್ತು ಪದಾಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತ್ರದ್ಧಾಂಜಲಿ ಸಭೆಗಳು ನಡೆಯಲಿದ್ದು ಪಕ್ಷದ ಕಾರ್ಯಕರ್ತರು ಭಯೋತ್ಪಾದನೆಯ ವಿರುದ್ಧ ನಿರ್ಣಾಯಕ ಹೋರಾಟಕ್ಕಾಗಿ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ಪಕ್ಷದ ಮಾಧ್ಯಮ ಮುಖ್ಯಶ್ಥ ಹಾಗೂ ರಾಜ್ಯ ಸಭಾ ಸದಸ್ಯ ಅನಿಲ್ ಬಲೂನಿ ತಿಳಿಸಿದ್ದಾರೆ ಹುತಾತ್ಮ ಯೋಧರ ಕುಟುಂಬದ ಬೆಂಬಲಕ್ಕೆ ನಿಲ್ಲುವುದಾಗಿ ಪಕ್ಷ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದು ಹುತಾತ್ಮರ ತ್ಯಾಗ ವ್ಯರ್ಥವಾಗುವುದಿಲ್ಲವೆಂಬ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದೆ ಗುರುವಾರ ನಡೆದ ಪುಲ್ವಾಮ ಉಗ್ರರ ದಾಳಿಯಲ್ಲಿ ಇಸ್ಲಾಮಾಬಾದ್ನ ಪಾತ್ರ ಹಾಗೂ ಜೈಷೇ ಮೊಹಮ್ನದ್ ಉಗ್ರ ಸಂಘಟನೆಯ ಪ್ರಾಯೋಜಕತ್ವದ ಬಗ್ಗೆ ಅರಬ್ ದೇಶಗಳ ನಿಯೋಗದ ಮುಖ್ಯಸ್ಥರಿಗೆ ಭಾರತ ವಿವರಿಸಿದೆ ನಿನ್ನೆ ನಡೆದ ಸಭೆಯಲ್ಲಿ ವಿವಿಧ ಅರಬ್ ದೇಶಗಳ ರಾಯಭಾರಿಗಳು ಪಾಲ್ಗೊಂಡಿದ್ದರು ಅವರಿಗೆ ವಿದೇಶಾಂಗ ಸಚಿವಾಲಯ ದಾಳಿಯ ಸಂಪೂರ್ಣ ವಿವರ ನೀಡಿದೆ

ಪುಲ್ವಾಮ ಉಗ್ರರ ದಾಳಿ ಸಂಬಂಧ ಭಾರತ ಶುಕ್ರವಾರ ಪಾಕಿಸ್ತಾನದೊಂದಿಗೆ ತೀವ್ರ ಪ್ರತಿಭಟನೆ ದಾಖಲಿಸಿದ್ದು ಭಾರತದಲ್ಲಿರುವ ಪಾಕಿಸ್ತಾನದ ರಾಯಭಾರಿ ಸೊಹೇಲ್ ಮೊಹಮ್ನದ್ ಅವರಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ದಾಳಿ ಸಂಬಂಧ ಸಮನ್ಸ್ ಜಾರಿಗೊಳಿಸಿದ್ದರು ಪುಲ್ವಾಮ ದಾಳಿ ಸಂಬಂಧ ಗೋಖಲೆ ಅವರು ಪಾಕಿಸ್ತಾನದ ಕ್ರಮಕ್ಕೆ ತೀವ್ರ ಅಸಮಧಾನ ವ್ಯಕ್ತಪಡಿಸಿ ತಕ್ಷಣ ಜ್ನೆಷೆ ಮೊಹಮ್ನದ್ ಉಗ್ರ ಸಂಘಟನೆ ವಿರುದ್ದ ಪಾಕಿಸ್ತಾನ ಕ್ರಮ ಕ್ಲೆಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ

ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನಿನ್ನೆ ಟ್ವೀಟ್ ಮೂಲಕ ಈ ವಿಷಯವನ್ನು ತಿಳಿಸಿದ್ದಾರೆ

ಈ ನಿರ್ಧಾರದಿಂದ ಭಾರತಕ್ಕೆ ಪಾಕಿಸ್ತಾನದಿಂದ ರಫ್ತಾಗುವ ವಸ್ತುಗಳ ಮೇಲೆ ಭಾರಿ ಪ್ರಮಾಣದ ಸುಂಕ ವಿಧಿಸಲಾಗುತ್ತದೆ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದಾಗುವ ಪ್ರಮುಖ ವಸ್ತುಗಳಲ್ಲಿ ತಾಜಾ ಹಣ್ಣುಗಳು ಸಿಮೆಂಟ್ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಚರ್ಮ ಉತ್ಪನ್ನಗಳೂ ಸೇರಿರುತ್ತವೆ

ಗುವಾಹತಿ ತಿರುವನಂತಪುರಂ ಲಕ್ಷೋ ಮಂಗಳೂರು ಅಹ್ವದಾಬಾದ್ ಮತ್ತು ಜೈಪುರ ವಿಮಾನ ನಿಲ್ದಾಣಗಳಿಗೆ ಈ ಬಿಡ್ ಸ್ವೀಕರಿಸಲಾಗಿದೆ

ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ವಿಮಾನ ನಿಲ್ದಾಣ ಪ್ರಾಧಿಕಾರ ಬಿಡ್ಗಳನ್ನು ಆಹ್ವಾನಿಸಿತ್ತು

ಶ್ರಧಾನಮಂತ್ರಿಯವರು ಈ ಬಗ್ಗೆ ಟ್ವೀಟ್ ಮಾಡಿ ಸಾರ್ವಜನಿಕರು ತಮ್ಮ ಆಲೋಚನೆ ಮತ್ತು ಸಲಹೆಗಳನ್ನು ನರೇಂದ್ರ ಮೋದಿ ಆಪ್ ಮತ್ತು ಮೈ ಗೌ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ

ಇವುಗಳಲ್ಲಿ ಕೆಲವು ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬಿಹಾರ್ ಹಾಗೂ ಜಾರ್ಖಂಡ್ನಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ಬಿಹಾರ್ ಮತ್ತು ಜಾರ್ಖಂಡ್ನ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ವಾರಕ್ಕೊಮ್ಮೆ ಸಂಚರಿಸುವ ರಾಂಚಿ ಪಾಟ್ನಾ ಹವಾನಿಯಂತ್ರಿತ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ ಉಲಾವೋ ವಿಮಾನ ನಿಲ್ದಾಣದ ಬಳಿ ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಬಳಿಕ ಜಾರ್ಖಂಡ್ನ ರಾಂಚಿ ಮತ್ತು ಹಜರಿಬಾಗ್ಗೆ ಭೇಟ ನೀಡಲಿದ್ದಾರೆ ಅಲ್ಲಿ ಪ್ರಧಾನಮಂತ್ರಿ ಅವರು ಆರೋಗ್ಡ ಶಿಕ್ಷಣ ನೀರು ಪೂರೈಕೆಗೆ ಸಂಬಂಧಿಸಿದ ಹಲವು ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಮೂರು ದಿನಗಳ ಭಾರತ ಭೇಟಗಾಗಿ ಅರ್ಜೈಂಟನಾ ಅಧ್ಯಕ್ಷ ಮರಿಸಿಯೋ ಮ್ಯಾಕ್ಷಿ ಇಂದು ಬೆಳಗ್ಗೆ ನವದೆಹಲಿಗೆ ಆಗಮಿಸಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಕರ್ನಲ್ ರಾಜವರ್ಧನ್ ರಾಥೋಡ್ ಬರಮಾಡಿಕೊಂಡರು ದೆಹಲಿ ಭೇಟಗೂ ಮೊದಲು ಅರ್ಜೈಂಟೈನಾ ಅಧ್ಯಕ್ಷರು ಆಗ್ರಾದ ತಾಜ್ಮಹಲ್ಗೆ ಭೇಟಿ ನೀಡಿದ್ದರು ನಾಳೆ ಅರ್ಜ್ಸೆಂಟನಾ ನಿಯೋಗದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಮಾತುಕತೆ ಸಂದರ್ಭದಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳ ಪ್ರಗತಿ ಪರಿಶೀಲನೆ ಹಾಗೂ ಸಹಕಾರದ ಹೊಸ ಮಾರ್ಗಗಳ ಅನ್ನೇಷಣೆ ಬಗ್ಗೆ ಚರ್ಚೆ ನಡೆಯಲಿದೆ ಆ ಬಳಿಕ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆಯಿದೆ